ದೇಶದಲ್ಲಿ ಕೋವಿಡ್ ಸೋಂಕು ಪರಡುವ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದೆ

ದೇಶಾದ್ಯಂತ ಕೋವಿಡ್ ಲಸಿಕೆ ವಿತರಣೆ ಕುರಿತಂತೆ ಎಲ್ಲಾ ರಾಜ್ಯಗಳಿಂದ ಮಾಹಿತಿ ಪಡೆದುಕೊಂಡ ಪ್ರಧಾನಮಂತ್ರಿ ಅವರು ಕಳೆದ ಶನಿವಾರದಿಂದ ನಿರಂತರವಾಗಿ ಸಮಾಲೋಜನೆ ಪ್ರಕ್ರಿಯೆ ನಡೆಸಿದರು ಎಂದು ಮೂಲಗಳು ತಿಳಿಸಿವೆ ಪ್ರಧಾನಮಂತ್ರಿ ಅವರ ಲೋಕಸಭಾ ಕ್ಷೇತ್ರ ವಾರಾಣಸಿಯಲ್ಲಿ ಕೋವಿಡ್ ಸೋಂಕು ಕುರಿತಂತೆ ವರ್ಜುವಲ್ ಮೂಲಕ ಜಿಲ್ಲಾಡಳಿತದಿಂದ ಮಾಹಿತಿ ಪಡೆದರು ಎಂದು ವರದಿಯಾಗಿದೆ ದೆಹಲಿಯಲ್ಲಿ ಇಂದಿನಿಂದ ಆರು ದಿನಗಳ ಕಾಲ ಲಾಕ್ಡೌನ್ ಘೋಷಿಸಲಾಗಿದೆ ಮುಖ್ಯಮಂತ್ರಿ ಅರವಿಂದ ಕೇಜ್ವಾಲ್ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ಪ್ರಕಟಿಸಿ

ಕೋವಿಡ್ ಪ್ರಕರಣಗಳ ತೀವ್ರ ಏರಿಕೆ ಓನ್ನೆಲೆಯಲ್ಲಿ ಲಾಕ್ಡೌನ್ ಐಟ್ಟು ಅನ್ತ ಮಾರ್ಗವಿರಲಿಲ್ಲ ಸಾರ್ವಜನಿಕರು ಲಾಕ್ಡೌನ್ ಮತ್ತ ಕೋವಿಡ್ ಮಾರ್ಗಸೂಜಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಅವರು ಪೇಳಿದರು

ಸದಾನಂದ ಗೌಡ ನವದೆಹಲಿಯಲ್ಲಿಂದು ಕಾರ್ಯದರ್ಶಿಗಳ ಸಭೆಯ ನಂತರ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ರೆಮಿಡಿಸಿವರ್ ಔಷಧಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿರುವ ಬಗ್ಗೆ ಬರುತ್ತಿರುವ ದೂರುಗಳ ಹಿನ್ನೆಲೆಯಲ್ಲಿ ರಾಜ್ಯಗಳು ಕಟ್ಟುನಿಟ್ಟನ ಕ್ರಮ ಜರುಗಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಅವರು ಹೇಳಿದರು ರೆಮಿಡಿಸಿವರ್ ಉತ್ಪಾರನಾ ಪ್ರಮಾಣವನ್ನು ದ್ವಿಗುಣಗೊಳಿಸಲು ಜಿಷಧಿ ಕಂಪೆನಿಗೆ ಸೂಚಿಸಲಾಗಿದೆ ಎಂದು ಸಚಿವ ಸದಾನಂದಗೌಡ ಹೇಳಿದ್ದಾರೆ

ಆನಂತರ ಕೋವಿಡ್ ಸೇನಾನಿಗಳಿಗೆ ಹೊಸ ವಿಮಾ ನೀತಿ ಜಾರಿಗೆ ಬರಲಿದೆ ಈ ವಿಮಾ ಯೋಜನೆಯನ್ನು ಕಳೆದ ವರ್ಷದ ಮಾರ್ಚ್ನಲ್ಲಿ ಪ್ರಕಟಿಸಲಾಗಿತ್ತು ಕೋವಿಡ್ ವಿರುದ್ಧದ ಹೋರಾಟದಲ್ಲಿ ತೊಂದರೆಗೊಳಗಾಗುವ ಅರೋಗ್ತ ಕಾರ್ಯಕರ್ತರಿಗೆ ಸುರಕ್ಷತೆ ಒದಗಿಸಲು ವಿಮಾ ಯೋಜನೆ ಜಾರಿಗೊಳಿಸಲಾಗಿತ್ತು

ಕೋವಿಡ್ನಿಂದ ಮೃತಪಟ್ಟ ಕೊರೊನಾ ಸೇನಾನಿಗಳ ಅವಲಂಬಿತರಿಗೆ ಈ ಪಣ ಜಮೆ ಆಗುತ್ತವೆ

ವಿಮಾ ಕಂಪನಿಗಳು ಪಣವನ್ನು ಸಂದಾಯ ಮಾಡಿವೆ ಈ ಯೋಜನೆ ಕೋವಿಡ್ ವಿರುದ್ಧ ಹೋರಾಡುವ ಆರೋಗ್ಯ ಕಾರ್ಯಕರ್ತರಲ್ಲಿ ನೈಕಿಕ ಸ್ಕೈರ್ಯ ತುಂಬುವುದರ ಮೂಲಕ ಅವರ ಮಾನಸಿಕ ಒತ್ತಡ ಕಡಿಮೆ ಮಾಡುವ ಗುರಿ ಹೊಂದಿದೆ

ಕನ್ನಡದ ನಿಘಂಟು ತಜ್ಞ ಶತಾಯುಷಿ ಪೊ

ವೆಂಕಟಸುಬ್ಬಯ್ಕ ಇಂದು ಮುಂಜಾನೆ ನಿಧನ ಹೊಂದಿದ್ದಾರೆ

ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಪಲವಾರು ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದರು

ವೆಂಕಟಸುಬ್ಬಯ್ತ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಾಹಿತ್ಯ ಲೋಕದ ದಿಗ್ಗಜರು ಪಾಗೂ ಇತರ ಅನೇಕ ಗಣ್ಣರು ಸಂತಾಪ ಸೂಜಿಸಿದ್ದಾರೆ ಕೋವಿಡ್ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಒನ್ನೆಲೆಯಲ್ಲಿ ಬಿಟನ್ ಪ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ಅವರ ಭಾರತ ಭೇಟಿಯನ್ನು ಮುಂದೂಡಲಾಗಿದೆ ಜ್ರಿಟನ್ ಪ್ರಧಾನಮಂತ್ರಿ ಅವರು ಈ ತಿಂಗಳ ಅಂತ್ಯದ ವೇಳೆಗೆ ಭಾರತಕ್ಕೆ ಭೇಟಿ ನೀಡಲು ಸಮಯ ನಿಗದಿ ಮಾಡಲಾಗಿತ್ತು ಆದರೆ ಭಾರತದಲ್ಲಿ ಕೋವಿಡ್ ಸೋಂಕಿನ ಪ್ರಮಾಣ ಏರಿಕೆಯಾಗುತ್ತಿರುವ ಒನ್ನಲೆಯಲ್ಲಿ ಉಭಯ ದೇಶಗಳ ನಡುವಿನ ಮುಖಂಡರ ಸಮಾಲೋಚನಾ ಸಭೆ ಈ ಭೇಟಿಯನ್ನು ಮುಂದೂಡಲು ನಿರ್ಧರಿಸಿದೆ ಭೇಟಿಯ ಮುಂದಿನ ದಿನಾಂಕವನ್ನು ಶೀಘ್ರದಲ್ಲಿ ಪ್ರಕಟಿಸಲಾಗುವುದು ಭಾರತ ಮತ್ತು ಬ್ರಿಟನ್ ನಡುವೆ ದ್ವಿಪಕ್ಷೀಯ ಬಾಂಧವ್ಯ ವ್ಯದ್ಧಿ ಕುರಿತಂತೆ ವರ್ಜುವಲ್ ಮೂಲಕ ಸಮಾಲೋಜನಾ ಸಭೆ ನಡೆಸುವ ಬಗ್ಗೆ ಶೀಪು ಶೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮೂಲಗಳು ತಿಳಿಸಿವೆ ಪ್ರಾನ್ಸನೊಂದಿಗೆ ದ್ವಿಪಕ್ಷೀಯ ರಕ್ಷಣಾ ಸಪಕಾರ ಹೆಚ್ಚಿಸುವ ಉದ್ದೇಶದೊಂದಿಗೆ ಭಾರತೀಯ ವಾಯುಪಡೆಯ ಮುಖ್ಚಿಸ್ಥ ಆರ್

ಭದೌರಿಯಾ ಇಂದು ಐದು ದಿನಗಳ ಅಧಿಕೃತ ಭೇಟಿಗಾಗಿ ಆ ದೇಶಕ್ಕೆ ಪ್ರವಾಸ ಕೈಗೊಂಡಿದ್ದಾರೆ ಭಾರತ ಮತ್ತು ಪೂನ್ಸ್ ವಾಯುಪಡೆಗಳ ನಡುವಿನ ರಕ್ಷಣಾ ಸಪಕಾರಕ್ಕೆ ಇರುವ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುವ ನಿಟ್ಟನಲ್ಲಿ ಈ ಪ್ರವಾಸ ಮಹತ್ವ ಪಡೆದಿದೆ ಭೇಟಿಯ ವೇಳೆ ಅಮು ಪುನ್ಸನ ಒರಿಯ ಸೇನಾ ಅಧಿಕಾರಿಗಳೊಂದಿಗೆ ಸಭೆ ಚರ್ಚೆಗಳನ್ನು ನಡೆಸಲಿದ್ದು ಅಲ್ಲಿನ ವಾಯು ನೆಲೆಗಳು ಮತ್ತು ಕಾರ್ಯಾಚರಣೆ ಸೌಲಭ್ದಗಳಗೂ ಭೇಟ ನೀಡಲಿದ್ದಾರೆ ಕೈಗಾರಿಕೆಗಳ ಪರಿಶ್ಠಿತಿ ಕುರಿತು ಕೇಂದ್ರ ಪಣಕಾಸು ಸಚವೆ ನಿರ್ಮಲಾ ಸೀತಾರಾಮನ್ ಅವರಿಂದು ವಾಣಿಜ್ಯ ಮತ್ತು ಕೈಗಾರಿಕಾ ಪ್ರಕಿನಿಧಿಗಳೊಂದಿಗೆ ಸಭೆ ನಡೆಸಿದರು ದೇತದಲ್ಲಿ ಕೋವಿಡ್ ಪರಿಸ್ಥಿತಿ ನಿಭಾಯಿಸಲು ಸರ್ಕಾರ ಪಲವು ಪಂತಗಳಲ್ಲಿ ಕ್ರಮಿಸುತ್ತಿರುವ ಬಗ್ಗೆ ಸಭೆಯಲ್ಲಿ ತಿಳಿಸಿಲಾಯಿತು ಎಂದು ನಿರ್ಮಲಾ ಸೀತಾರಾಮನ್ ಸರಣಿ ಟ್ವೀಟ್ನಲ್ಲಿ ಹೇಳಿದ್ದಾರೆ ಜೀವ ರಕ್ಷಣೆಗೆ ಕೇಂದ್ರ ರಾಜ್ಯಗಳೊಂದಿಗೆ ಜಂಟಿಯಾಗಿ ಕಾರ್ಯ ನಿರ್ವಹಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ

ಟಾಸ್ಗೆದ್ದ ರಾಜಸ್ತಾನ್ ರಾಯಲ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ